ಕೇಂದ್ರ ಸರ್ಕಾರ ಮಂಜೂರು ಮಾಡಿರುವ ಹೆದ್ದಾರಿ ಕಾಮಗಾರಿ ಸೂಕ್ತ ಮುನ್ನೆಚ್ಚರಿಕೆಯೊಂದಿಗೆ ರಾಜ್ಯದಲ್ಲಿ ಪುನರಾರಂಭ ಮಕ್ಕಳ ವಾಣಿ ಯುಟ್ಟೂಬ್ ವಾಹಿನಿಗೆ ಉತ್ತಮ ಪ್ರತಿಕ್ರಿಯೆ ವರ್ಷವಿಡೀ ಮುಂದುವರೆಸಲು ಚಿಂತನೆ

ಎಂ ವಿಜಯಭಾಸ್ಗರ್ ತಿಳಿಸಿದ್ದಾರೆ

ಚಾಮರಾಜನಗರ ಕೊಪ್ಪಳ ಚಿಕ್ಕಮಗಳೂರು ರಾಯಚೂರು ಚಿತ್ರದುರ್ಗ ರಾಮನಗರ ಹಾಸನ ಶಿವಮೊಗ್ಗ ಹಾವೇರಿ ಯಾದಗಿರಿ ಕೋಲಾರ ದಾವಣಗೆರೆ ಉಡುಪಿ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಪರಿಷ್ನತ ಮಾರ್ಗಸೂಚಿ ಅನ್ವಯ ಹೆಚ್ಚುವರಿ ಚಟುವಟಕೆಗಳಗೆ ಅವಕಾಶ ನೀಡಲಾಗಿದೆ ಆದರೆ ಬೆಂಗಳೂರುನಗರ ಬೆಳಗಾವಿ ಮೈಸೂರು ವಿಜಯಪುರ ಬಾಗಲಕೋಟೆ ಕಲಬುರಗಿ ಬೀದರ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಸೋಂಕಿನ ಪ್ರಕರಣಗಳು ಇನ್ನೂ ವರದಿಯಾಗುತ್ತಿರುವ ಕಾರಣ ನಿರ್ಬಂಧಗಳು ಯಥಾರೀತಿ ಮುಂದುವರಿಯುತ್ತವೆ ಎಂದು ಅವರು ತಿಳಿಸಿದ್ದಾರೆ ಬಳ್ಳಾರಿ ಮಂಡ್ಯ ದೆಂಗಳೂರು ಗ್ರಾಮಾಂತರ ಗದಗ ತುಮಕೂರು ಚಿಕ್ಕಬಳ್ಳಾಪುರ ಉತ್ತರ ಕನ್ನಡ ಧಾರವಾಡ ಜಿಲ್ಲೆಗಳಲ್ಲಿ ಕೊರೊನಾ ಸೋಂಕಿನ ಸ್ತ್ರಿಯ ಪ್ರಕರಣಗಳಲ್ಲದ ಹಿನ್ನೆಲೆಯಲ್ಲಿ ಅಂಗಡಿ ಮುಂಗಟ್ಟು ಮತ್ತು ಕೈಗಾರಿಕೆಗಳಪುನರಾರಂಭದ ಬಗ್ಗೆ ಅಲ್ಲಲ್ಲಿಯ ಉಸ್ತುವಾರಿ ಸಚಿವರು ನಿರ್ಧರಿಸುತ್ತಾರೆ ಎಂದು ವಿಜಯ ಭಾಸ್ಕರ್ ಅಧಿಕೃತ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ

ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ನಾಣ ಇಲಾಖೆ ಇಂದು ಸಂಜೆ ಅಧಿಕೃತ ಮಾಹಿತಿ ಬಿಡುಗಡೆ ಮಾಡಿದೆ

ಕೊರೋನಾ ಸೋಕಿನ ಹಿನ್ನೆಲೆಯಲ್ಲಿ ಜಿಲ್ಲಾ ಮಟ್ಟದ ಮಾಹಿತಿಯನ್ನು ನಮ್ನ ಪ್ರತಿನಿಧಿಗಳು ನೀಡಿದ್ದಾರೆ ಮ್ನೆಸೂರು ಜಿಲ್ಲೆ ನಂಜನಗೂಡಿನ ಜುಬಿಲೆಂಟ್ ಕಾರ್ಖಾನೆ ನೌಕರರಿಗೆ ಕೊರೋನಾ ಸೋಂಕು ಹೇಗೆ ಹರಡಿತು ಎಂಬ ಬಗ್ಗೆ ಸೋಂಕಿತರು ಗುಣಮುಖರಾದ ನಂತರ ತನಿಖೆ ನಡೆಸುವುದು ಸೂಕ್ತವೆಂದು ಸೋಂಕು ತಡೆಗಟ್ಟುವ ಸಂಬಂಧ ನೇಮಕವಾಗಿರುವ ವಿಶೇಷ ಅಧಿಕಾರಿ ಹರ್ಷಗುಪ್ತ ಅಭಿಪ್ರಾಯಪಟ್ಟದ್ದಾರೆ ಈ ಬಗ್ಗೆ ಸರ್ಕಾರಕ್ಷೆ ಪತ್ರ ಬರೆದಿರುವ ಅವರು ಒಂದು ವಾರದೊಳಗೆ ತನಿಖಾ ವರದಿ ನೀಡುವಂತೆ ತಮಗೆ ಸೂಚಿಸಲಾಗಿದ್ದು

ಒಂದು ಹಂತದಲ್ಲಿ ಹೊಲೀಸ್ ವರಿಷ್ಠರ ನೇತೃತ್ವದಲ್ಲಿ ತನಿಖೆ ನಡೆಯುತ್ತಿದ್ದು ತಾವು ಯಾವ ರೀತಿ ತನಿಖೆ ನಡೆಸಬೇಕೆಂದು ನಿರ್ದೇತಿಸುವಂತೆಯೂ ಅವರು ಸರ್ಕಾರಕ್ಷಿ ಮನವಿ ಮಾಡಿದ್ದಾರೆ

ಈ ಪ್ರದೇಶಗಳಲ್ಲಿ ಹೊಸದಾಗಿ ಕೊರೊನಾ ಸೋಂಕು ಪ್ರಕರಣಗಳು ವರದಿಯಾಗಿಲ್ಲ ಮತ್ತು ಸೋಂಕಿತರ ಸಂಪರ್ಕ ಇದ್ದವರು ತಮ್ಮ ಕ್ವಾರಂಟೈನ್ ಅವಧಿ ಪೂರ್ಣಗೊಳಿಸಿರುವ ಕಾರಣ ಈ ಕ್ರಮ ಕೈಗೊಂಡಿರುವುದಾಗಿ ಅವರು ತಿಳಿಸಿದ್ದಾರೆ

ದಕ್ಷಿಣಕನ್ನಡ ಜಿಲ್ಲೆಯ ಕುಂದಾಪುರದಲ್ಲಿ ಇತ್ತೀಚೆಗೆ ಆಶಾ ಕಾರ್ಯಕರ್ತೆಯೊಬ್ಬರ ಕರ್ತವ್ಲ ನಿರ್ವಹಣೆಗೆ ಅಡ್ಡಿ ಪಡಿಸಿದ ಇಬ್ಬರನ್ನು ಬಂಧಿಸಲಾಗಿದೆ

ಬಂಧಿತರ ಮೇಲೆ ಶ್ರಕರಣ ದಾಖಲಿಸಲಾಗಿದೆಯೆಂದು ಪೊಲೀಸರು ತಿಳಿಸಿದ್ದಾರೆ

ಕೂರ್ಮಾರಾವ್ ಸೂಚಿಸಿದ್ದಾರೆ ಇಂದು ವಿವಿಧ ದಿಷಧ ಮಳಗೆ ಮತ್ತು ಬ್ಯಾಂಕ್ಗಳಿಗೆ ಭೇಟಿ ನೀಡಿದ ಅವರು ದಿಷಧಗಳ ವಿವರಗಳ ಜೊತೆಗೆ ವೈದ್ಧರ ಹೆಸರು ರೋಗಿಯ ಹೆಸರು ವಿಳಾಸ ಮತ್ತು ಮೊಬ್ಲೆಲ್ ಸಂಬ್ಲೆಯನ್ನು ನಮೂದಿಸುವಂತೆ ಆದೇಶಿಸಿದರು ವಿಜಯಪುರ ಜಿಲ್ಲೆಯಲ್ಲಿ ಸೋಂಕು ವ್ಯಾಪಿಸದಂತೆ ಚಾಗ್ರತೆ ವಹಿಸಲಾಗಿದೆ

ಸೋಮಣ್ಣ ತಿಳಿಸಿದ್ದಾರೆ

ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಶ್ರಮುಖ ರಸ್ತೆಗಳಲ್ಲಿ ಅನವಕ್ಕಕವಾಗಿ ತಿರುಗಾಡುವವರಲ್ಲಿ ಜಾಗೃತಿ ಮೂಡಿಸಲು ಪೊಲೀಸರು ಪಥಸಂಚಲನ ನಡೆಸಿದ್ದು ಈ ವೇಳೆ ಸಾರ್ವಜನಿಕರು ಮನೆಯ ಮೇಲಿಂದ ಪೊಲೀಸರ ಮೇಲೆ ಪುಷ್ಪವೃಷ್ಟಿ ಮಾಡಿ ಕೃತಜ್ಞತೆ ಸಲ್ಲಿಸಿದರು ಪಿಟಿಸಿ ಉಡುಪಿ ಮತ್ತು ತುಮಕೂರು ಜಿಲ್ಲೆಗಳ ಕೆ ಎಂ ಎಫ್ ಹಾಲು ಅಂಗಡಿ ಆವರಣದಲ್ಲಿ ಹಣ್ಣು ತರಕಾರಿ ಮಾರಾಟ ಮಾಡಲು ಅನುಮತಿ ನೀಡಲಾಗಿದ್ದು ರೈತರು ಈ ಸೌಲಭ್ಯವನ್ನು ಬಳಸಿಕೊಳ್ಳಬೇಕೆಂದು ಜಿಲ್ಲಾ ತೋಟಗಾರಿಕಾ ನಿರ್ದೇಶಕರು ಮನವಿ ಮಾಡಿದ್ದಾರೆ

ಪಿಟಿಸಿ ಹಾವೇರಿ ಜಿಲ್ಲೆಯಲ್ಲಿ ಪರಸ್ಪರ ಅಂತರ ಕಾಯ್ದಕೊಳ್ಳುವಿಕೆ ಸೇರಿದಂತೆ ಸುರಕ್ಷ ತಾ ಕ್ರಮಗಳನ್ನು ಅಳವಡಿಸಿಕೊಂಡು ಕೃಷಿ ಹಾಗೂ ಕೈಗಾರಿಕಾ ಚಟುವಟಿಕೆ ಆರಂಭಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಬಸವರಾಜ ಬೊಮ್ನಾಯಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ

ಜಗದೀಶ್ ತಿಳಿಸಿದ್ದಾರೆ

ಹೆಚ್ಚಿನ ಸಂಖ್ಲೆಯಲ್ಲಿ ಜನರು ಒಂದೆಡೆ ಸೇರಬಾರದು ಕಣ್ಣು ಮೂಗು ಬಾಯಿ ಮುಟ್ಟಕೊಳ್ಳದಿರುವುದು ಸೂಕ್ತ ಸಾರ್ವಜನಿಕ ಸ್ವಳಗಳಲ್ಲಿ ಉಗುಳಬಾರದು ಸಾಬೂನು ಮತ್ತು ನೀರು ಅಥವಾ ಮದ್ಧಸಾರಯುಕ್ತ ಸ್ವಾನಿಟ್ಟೆಜರ್ ಬಳಸಿ ಆಗಾಗ ಕೈ ತೊಳೆಯಬೇಕು ಸೀನುವಾಗ ಮತ್ತು ಕೆಮ್ಮುವಾಗ ಮೂಗು ಮತ್ತು ಬಾಯಿಯನ್ನು ಕರವಸ್ತದಿಂದ ಮುಚ್ಚಕೊಳ್ಳಬೇಕು ಜ್ವರ ಉಸಿರಾಟದಲ್ಲಿ ತೊಂದರೆ ಕೆಮ್ಗು ಕಂಡು ಬಂದಲ್ಲಿ ತಡಮಾಡದೆ ವೈದ್ಯರನ್ನು ಸಂಪರ್ಕಿಸಬೇಕು

ಕೇಂದ್ರ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಡರಿ ಅವರೊಂದಿಗೆ ಎಲ್ಲಾ ರಾಜ್ಯಗಳ ಲೋಕೋಪಯೋಗಿ ಹಾಗೂ ಸಾರಿಗೆ ಸಚಿವರು ನಡೆಸಿದ ವಿಡಿಯೋ ಸಂವಾದದಲ್ಲಿ ಮಾತನಾಡಿದ ಕಾರಜೋಳ್ ಕಾರ್ಮಿಕರು ಸೂಕ್ತ ಅಂತರ ಪಾಲನೆಯೊಂದಿಗೆ ಕಾಮಗಾರಿ ನಡೆಸುತ್ತಿದ್ದಾರೆ ಎಂದು ತಿಳಿಸಿದರು

ಸಂವಾದದಲ್ಲಿ ಪಾಲ್ಗೊಂಡಿದ್ದ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ರಾಜ್ಯದಲ್ಲಿ ಲಾಕ್ ಡೌನ್ ಕಾರಣ ಸಾರಿಗೆ ಇಲಾಖೆಯ ಸ್ವಿತಿಗತಿ ಬಗ್ಗೆ ಮಾಹಿತಿ ನೀಡಿದರು

ಮಕ್ಕಳ ದೇಸಿಗೆ ತಿಬಿರಗಳಿಗೆ ಈ ವಾಹಿನಿ ಪರ್ಯಾಯವಾಗಲಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಬಣ್ಣೆಸಿದ್ದಾರೆ

ಪ್ರತಿ ದಿನ ಅನೇಕ ವಿಷಯಗಳ ಮಾಹಿತಿಯನ್ನು ನೀಡಲಾಗುತ್ತಿದ್ದು ಮಕ್ಕಳು ಅದನ್ನು ಅಭ್ಯಾಸ ಮಾಡುತ್ತಿರುವ ವಿಡಿಯೋಗಳು ಇಲಾಖೆಗೆ ಬರುತ್ತಿವೆ ಲಾಕ್ಡೌನ್ ಅವಧಿ ಮುಗಿದ ಬಳಿಕವೂ ಬೇಸಿಗೆ ರಜೆಯೂ ಸೇರಿದಂತೆ ವರ್ಷವಿಡೀ ಈ ವಾಹಿನಿಯನ್ನು ಮುಂದುವರೆಸಲು ಇಲಾಖೆ ಯೋಜಿಸಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ

ಕೋಲಾರದಲ್ಲಿಂದು ಸುದ್ದಿಗಾರೊಂದಿಗೆ ಮಾತನಾಡಿದ ಅವರು ಅಬಕಾರಿ ಇಲಾಖೆಯ ಹಣಕಾಸು ಕೊರತೆ ಮತ್ತು ಸಿಬ್ಬಂದಿ ವೇತನ ಪಾವತಿಗೆ ಅನುಕೂಲ ಕಲ್ಪಿಸುವ ಸಲುವಾಗಿ ಮಧ್ಯಮಳಿಗೆಗಳನ್ನು ತೆರೆಯಲು ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಲಾಗಿದೆ ಎಂದರು

ಎಂ

ಐಸಿಎಂಆರ್ ಎಲ್ಲಾ ಕಿಟ್ಗಳನ್ನು ವಾಪಸ್ ನೀಡುವಂತೆ ನಿನ್ನೆ ಎಲ್ಲಾ ರಾಜ್ಯಗಳಿಗೆ ಸುತ್ತೋಲೆ ಹೊರಡಿಸಿದೆ ಕಿಟ್ಗಳು ಸಮರ್ಪಕವಾಗಿ ಸೋಂಕು ಸೂಕ್ಷ್ಮತೆ ಪತ್ತೆ ಮಾಡದ ಕಾರಣ ಅವನ್ನು ಹಿಂದಿರುಗಿಸಲು ಸೂಚನೆ ನೀಡಲಾಗಿದೆ ಎಂದು ಅವರು ಹೇಳಿದ್ದಾರೆ

ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಕಾಟನಾಯಕನಪಲ್ಲಯ ರೈತ ಮಹಿಳೆ ಲಕ್ಷೀದೇವಿಯವರ ಈ ವಿಡಿಯೋ ವೈರಲ್ ಆಗಿತ್ತು ಆಕೆಯೊಂದಿಗೆ ದೂರವಾಣಿಯ ಮೂಲಕ ಮಾತನಾಡಿದ ಮುಖ್ಯಮಂತ್ರಿ